ಸಿ ವಿಜಿಲ್ ಆ್ಕಷ್ ನೀತಿ ಸಂಹಿತೆ ಉಲ್ಲಂಘನೆ ಬಗ್ಗೆ ಕ್ರಮ ಕೈಗೊಂಡ ವರದಿ ಚುನಾವಣಾ ಆಯೋಗದ ಜಾಲತಾಣದಲ್ಲಿ ಇಂದಿನಿಂದ ದಿನವಾರು ಪ್ರಕಟ ಚುನಾವಣಾ ಬಾಂಡ್ ಬಿಡುಗಡೆ ಸುಪ್ರೀಂ ಕೋರ್ಟ್ನಲ್ಲಿ ಇಂದು ಕೇಂದ್ರದ ಸಿಂಧುತ್ವ ಅರ್ಜಿಯ ವಿಚಾರಣೆ

ರಾಜ್ಯದ ಕಲಬುರಗಿ ಧಾರವಾಡ ಚಿಕ್ಕೋಡಿ ಬೆಳಗಾವಿ ಬಾಗಲಕೋಟೆ ವಿಜಯಮರ ರಾಯಚೂರು ಬೀದರ್ ಕೊಪ್ಪಳ ಬಳ್ಳಾರಿ ಪಾವೇರಿ ಉತ್ತರಕನ್ನಡ ದಾವಣಗರೆ ಮತ್ತು ಶಿವಮೊಗ್ಗ ಮತ್ಷೇತ್ರಗಳಲ್ಲಿ ಅಂದು ಮತದಾನ ನಡೆಯಲಿದೆ

ಇಂದು ನಾಮಪತ್ರಗಳ ಪರಿಶೀಲನೆ ನಡೆಯಲಿದ್ದು

ಪಲವು ರಾಜಕೀಯ ಪಕ್ಷಗಳ ಅಭ್ಯರ್ಥಿಗಳು ಕೊನೆಯ ದಿನವಾದ ನಿನ್ನೆ ಬೆಂಬಲಿಗರೊಂದಿಗೆ ಮೆರವಣಿಗೆಯಲ್ಲಿ ಆಗಮಿಸಿ ಬಿರುಸಿನಿಂದ ನಾಮಪತ್ರಗಳನ್ನು ಸಲ್ಲಿಸಿ ಚುನಾವಣೆಗೆ ರಂಗೇರಿಸಿದರು ಕಲಬುರಗಿ ಮತಕ್ಷೇತ್ರದಿಂದ ಪುನರಾಯ್ಕೆ ಬಯಸಿ ಕಾಂಗ್ರೆಸ್ನ ಹಾಲಿ ಸಂಸದ ಮಲ್ಲಿಕಾರ್ಜುನ ಖರ್ಗೆ ಮತ್ತು ಧಾರವಾಡದಿಂದ ಮಾಜಿ ಸಚಿವ ವಿನಯ್ ಕುಲಕರ್ಣಿ ಹಾಗೂ ಬೆಳಗಾವಿಯಿಂದ ಸುರೇಶ ಅಂಗಡಿ ಹಾವೇರಿಯಿಂದ ಬಿಜೆಪಿ ಅಭ್ಯರ್ಥಿಯಾಗಿ ಶಿವಕುಮಾರ್ ಉದಾಸಿ ರಾಯಚೂರಿನಿಂದ ರಾಜಾ ಅಮರೇಶ್ವರ್ ನಾಯಕ್ ದಾವಣಗೆರೆ ಲೋಕಸಭಾ ಕ್ಷೇತ್ರದಿಂದ ಕಾಂಗ್ರೆಸ್ ಅಭ್ಯರ್ಥಿ ಎ

ಮಂಜಪ್ಪ ನಿನ್ನೆ ನಾಮಪತ್ರ ಸಲ್ಲಿಸಿದರು

ಲೋಕಸಭಾ ಚುನಾವಣೆ ಹಿನ್ನೆಲೆ ನೀತಿ ಸಂಹಿತೆ ಉಲ್ಲಂಘನೆ ಪ್ರಕರಣ ಸಂಬಂಧ ಸಾರ್ವಜನಿಕರು ಸಲ್ಲಿಸುವ ದೂರುಗಳ ಪರಿಶೀಲನೆಯ ನಂತರ ಕೈಗೊಳ್ಳಲಾಗುವ ಕ್ರಮಗಳನ್ನು ಚುನಾವಣಾ ಆಯೋಗದ ಜಾಲತಾಣದಲ್ಲಿ ಪ್ರಕಟಿಸಲಾಗುವುದು ಎಂದು ಕೇಂದ್ರ ಚುನಾವಣಾ ಆಯೋಗದ ಉಪ ಆಯುಕ್ತರಾದ ಸಂದೀಪ್ ಸಕ್ಸೇನಾ ತಿಳಿಸಿದ್ದಾರೆ ದಿಲ್ಲಿಯಲ್ಲಿ ಸುದ್ದಿಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿದ ಅವರು ರಾಜ್ಯ ಮಟ್ಟದಲ್ಲಿ ಈ ವ್ಯಮ್ದೆ ಇಂದಿನಿಂದ ಜಾರಿಯಾಗಲಿದ್ದು ಪ್ರತಿ ದಿನ ಸಂಜೆ ಆರು ಗಂಟೆಗೆ ಆಯಾದಿನದ ಕ್ರಮಗಳನ್ನು ಪ್ರಕಟಿಸಲಾಗುವುದು ಎಂದರು

ಮುಖ್ಯ ನ್ಮಾಯಮೂರ್ತಿ ರಂಜನ್ ಗೊಗೋಯ್ ನೇತೃತ್ವದ ನ್ಯಾಯಪೀಠ ಪ್ರಜಾಪ್ರಭುತ್ವ ಸುಧಾರಣಾ ಒಕ್ಕೂಟದ ಪರವಾಗಿ ವಾದ ಮಂಡಿಸುತ್ತಿರುವ ವಕೀಲ ಪ್ರಶಾಂತ್ ಭೂಷಣ್ ಅವರಿಗೆ ವಿಚಾರಣೆಯನ್ನು ಇಂದು ಕೈಗೆತ್ತಿಕೊಳ್ಳುವುದಾಗಿ ತಿಳಿಸಿತು

ಈ ಬಾರಿಯ ಲೋಕಸಭಾ ಚುನಾವಣೆ ಕೇವಲ ಬಿಜೆಪಿ ಕಾಂಗ್ರೆಸ್ ನಡುವಣ ಚುನಾವಣೆಯಲ್ಲ ಇದು ದೇಶದ ಭವಿಷ್ಠವನ್ನು ನಿರ್ಧರಿಸುವ ಮಪತ್ವದ ಚುನಾವಣೆ ಎಂದು ಹಿರಿಯ ಕಾಂಗ್ರೆಸ್ ನಾಯಕ ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ

ಅವರು ಬೆಂಗಳೂರು ಉತ್ತರ ಮತಕ್ಷೇತ್ರದ ಕಾಂಗ್ರೆಸ್ ಅಭ್ವರ್ಧಿ ಕೃಷ್ಣ ಬೈರೇಗೌಡ ಪರವಾಗಿ ರೋಡ್ ಷೋ ನಡೆಸಿ ಮಾತನಾಡಿದರು ಕಾಂಗ್ರೆಸ್ ಮತ್ತು ಜೆಡಿಎಸ್ ಪಕ್ಷಗಳ ಸಿದ್ಧಾಂತವು ಒಂದೇ ಆಗಿದೆ

ಮಂಡ್ಯ ಲೋಕಸಭಾ ಚುನಾವಣೆ ಮುಗಿದ ಬಳಿಕ ಮುಂದಿನ ತಮ್ಮ ರಾಜಕೀಯ ನಡೆ ಕುರಿತು ನಿರ್ಧಾರ ಪ್ರಕಟಿಸುವುದಾಗಿ ಪಕ್ಷೇತರ ಅಭ್ಯರ್ಥಿ ಸುಮಲತಾ ಅಂಬರೀಶ್ ಹೇಳಿದ್ದಾರೆ ಬೆಂಗಳೂರಿನಲ್ಲಿ ನಡೆದ ಮಾಧ್ಯಮ ಸಂವಾದ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು ಬಿಜೆಪಿ ಅಭ್ಯರ್ಥಿಯನ್ನು ಕಣಕ್ಕಿಳಿಸದೆ ತಮಗೆ ಬೆಂಬಲ ವ್ಯಕ್ಷಪಡಿಸಿದೆ ಹೀಗಾಗಿ ಚುನಾವಣೆ ಬಳಿಕ ರಾಜಕೀಯ ನಿರ್ಧಾರ ಪ್ರಕಟಿಸುವುದಾಗಿ ಅವರು ಹೇಳಿದರು

ವೆಂಕಯ್ಕ ನಾಯ್ಡು ಗೌರವ ಪ್ರಮಾಣ ಪತ್ರಗಳನ್ನು ನೀಡಿ ಸನ್ಮಾನಿಸಿದರು ಸಂಸ್ವತ ಪಾಲಿ ಪಾಕೃತ ಅರೆಬಿಕ್ ಪರ್ಷಿಯನ್ ಭಾಷೆಗಳಲ್ಲದೆ ಕನ್ನಡ ತೆಲುಗು ಮಲಯಾಳಂ ಮತ್ತು ಒಡಿಯಾ ಭಾಷಾ ವಿದ್ವಾಂಸರನ್ನು ಅವರು ಸನ್ಮಾನಿಸಿದರು

ವೆಂಕಯ್ಕ ನಾಯ್ಡ ಅವರು ಭಾಷೆಗಳ ಉಳಿವು ಮತ್ತು ಅಭಿವೃದ್ಧಿಗೆ ಬಹು ಆಯಾಮದ ಪ್ರಯತ್ನ ಆಗತ್ಯ ಇದು ಪ್ರಾಥಮಿಕ ಶಾಲಾ ಪಂತದಿಂದ ಆರಂಭವಾಗಿ ಉನ್ನತ ಶಿಕ್ಷಣ ಪಂತದ ವರೆಗೆ ಮುಂದುವರಿಯಬೇಕು ಎಂದರು ವಿಪತ್ತುಗಳ ಸಂದರ್ಭದಲ್ಲಿ ತಮ್ಮ ಪ್ರಾಣದ ಪಂಗನ್ನು ತೊರೆದು ಅಗ್ನಿಶಾಮಕ ಅಧಿಕಾರಿಗಳು ಹಾಗೂ ಸಿಬ್ಬಂದಿ ಕಾರ್ಯಾಚರಣೆ ನಡೆಸಿ ಜೀವಗಳ ರಕ್ಷಣೆ ಮಾಡುತ್ತಾರೆ ಎಂದು ಮುಖ್ಯ ಕಾರ್ಯದರ್ಶಿ ಟಿ

ವಿಜಯಭಾಸ್ಕರ್ ಹೇಳಿದ್ದಾರೆ ಬೆಂಗಳೂರಿನ ಬನ್ನೇರುಘಟ್ಟ ರಸ್ತೆಯ ಅಗ್ನಿ ಶಾಮಕ ಮತ್ತು ತುರ್ತು ಸೇವೆಗಳ ಅಕಾದೆಮಿ ವತಿಯಿಂದ ಏರ್ಪಡಿಸಲಾಗಿದ್ದ ಅಗ್ನಿ ಶಾಮಕ ಠಾಣಾಧಿಕಾರಿ ಪಾಗೂ ಅಗ್ನಿಶಾಮಕ ಪ್ರಶಿಕ್ಷಣಾರ್ಧಿಗಳ ನಿರ್ಗಮನ ಪಥ ಸಂಚಲನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದರು

ಬೇಳೆ ಕಾಳುಗಳ ಭಾರತೀಯ ಸಂಶೋಧನಾ ಸಂಸ್ವೆಯು ದ್ವಿದಳ ಧಾನ್ಯ ಬೆಳೆಗಳ ಉತ್ತಮ ತಳಿ ಬಿಡುಗಡೆ ಹಾಗೂ ಉತ್ವಾದನೆ ಹೆಜ್ಜಿಸುವ ಸಮಗ್ರ ಬೇಸಾಯ ತಾಂತ್ರಿಕತೆಗಳನ್ನು ರೈತರಿಗೆ ತಲುಪಿಸುವಲ್ಲಿ ಗಮನಾರ್ಹ ಕಾರ್ಯ ಮಾಡುತ್ತಿದೆ ಹೆಸರು ಬೆಳೆ ಸಮಗ್ರ ಮಾಹಿತಿಯುಳ್ಳ ಮುಂಗ್ ಬೀನ್ ಅಡ್ವೆಸರ್ ಎಂಬ ಸ್ಮಾರ್ಟಫೋನ್ ಅಪ್ಲಿಕೇಷನ್ ಬಿಡುಗಡೆ ಮಾಡಲಾಗುತ್ತಿದೆ ಎಂದು ಹೊಸ ದಿಲ್ಲಿಯ ಭಾರತೀಯ ಬೇಳೆ ಕಾಳುಗಳ ಸಂಶೋಧನಾ ಸಂಶ್ಹೆ ನಿರ್ದೇಶಕ ಡಾಕ್ಷರ್ ಎನ್

ಧಾರವಾಡ ಲೋಕಸಭಾ ಮತಕ್ಷೇತ್ರಕ್ಕೆ ಕೇಂದ್ರ ಚುನಾವಣಾ ಆಯೋಗದಿಂದ ಸಾಮಾನ್ಯ ವೀಕ್ಷಕರಾಗಿ ನೇಮಕಗೊಂಡಿರುವ ಕೇಂದ್ರದ ರಾಸಾಯನಿಕ ಮತ್ತು ರಸಗೊಬ್ಬರ ಮಂತ್ರಾಲಯದ ಜಂಟಿ ಕಾರ್ಯದರ್ತಿ ಸಮೀರ್ಕುಮಾರ್ ಬಿಸ್ವಾಸ್ ನಿನ್ನೆ ಜಿಲ್ಲಾ ಚುನಾವಣಾಧಿಕಾರಿಗಳ ಕಚೇರಿಗೆ ಭೇಟಿ ನೀಡಿ ಸಿದ್ದತೆಗಳನ್ನು ಪರಿಶೀಲಿಸಿದರು

ಬೆಳಗಾವಿ ಜಿಲ್ಲೆ ರಾಮದುರ್ಗ ತಾಲೂಕನ ಕೆ ತಿಮ್ಮಾಪುರ ಗ್ರಾಮದಲ್ಲಿ ತುಂಡಾಗಿದ್ದ ಬಿದ್ದಿದ್ದ ವಿದ್ಯುತ್ ತಂತಿ ಪ್ರವಹಿಸಿ ಒಂದೇ ಕೃಷಿಕ ಕುಟುಂಬದ ನಾಲ್ವರು ಹಾಗೂ ಎರಡು ಎತ್ತುಗಳು ಮೃತಪಟ್ಟ ದಾರುಣ ಫಟನೆ ವರದಿಯಾಗಿದೆ

ಸಿ ವಿಜಿಲ್ ಆ್ಯಷ್ ನೀತಿ ಸಂಹಿತೆ ಉಲ್ಲಂಘನೆ ಬಗ್ಗೆ ತ್ರಮ ಕೈಗೊಂಡ ವರದಿ ಚುನಾವಣಾ ಆಯೋಗದ ಜಾಲತಾಣದಲ್ಲಿ ಇಂದಿನಿಂದ ದಿನವಾರು ಪ್ರಕಟ ಚುನಾವಣಾ ಬಾಂಡ್ ಬಿಡುಗಡೆ ಸುಪ್ರೀಂ ಕೋರ್ಟ್ನಲ್ಲಿ ಇಂದು ಕೇಂದ್ರದ ಸಿಂಧುತ್ವ ಅರ್ಜಿಯ ವಿಚಾರಣೆ